ಯೋಗದ ಉತ್ತೇಜನ ಮತ್ತು ಅಭಿವೃದ್ದಿಗೆ ಗಮನಾರ್ಹ ಕೊಡುಗೆ ಸಲ್ಲಿಸಿದವರಿಗೆ ದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಪ್ರಶಸ್ತಿ ಪ್ರಧಾನ

ಪರಿಯಾಣದ ಹತ್ತು ಸ್ಥಳಗಳಲ್ಲಿ ಆಯುಷ್ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ಪ್ರಧಾನಮಂತ್ರಿಯವರು ಆರಂಭಿಸಲಿದ್ದಾರೆ

ಕೊಚ್ಚಿಯಲ್ಲಿ ಏರ್ಪಾಡಾಗಿರುವ ಸಮಾವೇಶವನ್ನು ಮಲಯಾಳ ಮನೋರಮಾ ಸಂಸ್ಟೆ ಆಯೋಜಿಸಿದೆ ಏಷಿಯನ್ ಅಭಿವೃದ್ದಿ ಬ್ಲಾಂಕ್ ಎಡಿಬಿ ಅಧ್ಯಕ್ಷ ಟೇಕೆ ಹಿಕೊ ನಕಾವೋ ಅವರು ನಿನ್ನೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟ ಮಾಡಿ ಸರ್ಕಾರದ ಹೊಸ ಮಹತ್ವಕಾಂಕ್ಷಿ ಯೋಜನೆಗಳಿಗೆ ನೆರವು ನೀಡುವ ವಾಗ್ದಾನ ಮಾಡಿದ್ದಾರೆ ಭಾರತವನ್ನು ಐದು ಟ್ರಲಿಯನ್ ಡಾಲರ್ ಆರ್ಥಿಕತೆಯನ್ನಾಗಿಸುವ ಸರ್ಕಾರದ ಮುನ್ನೋಟವನ್ನು ನಕಾವೋ ಶ್ಲಾಘಿಸಿದ್ದಾರೆ ಹೊಸ ತಂತ್ರಜ್ಞಾನಗಳು ಹಾಗೂ ನಾವೀನ್ನತೆ ನವೀಕರಿಸಬಹುದಾದ ಇಂಧನ ಸೌರಪಂಪ್ ನೀರಾವರಿ ವಿದ್ಗುತ್ ವಾಪನ ಮತ್ತು ಬ್ಯಾಟರಿ ಸುಸ್ತಿರ ಪ್ರವಾಸೋದ್ಯಮ ಹಾಗೂ ಪ್ಲಾಸ್ಸಿಕ್ ಮನರ್ಸಂಸ್ಕರಣೆಯಂತಹ ಕ್ಷೇತ್ರಗಳಲ್ಲಿ ಸಹಭಾಗಿತ್ವವನ್ನು ಹೇಗೆ ಮತ್ತಪ್ಪು ವೃದ್ಧಿಸಬಹುದು ಎಂಬ ಬಗ್ಗೆ ಪ್ರಧಾನಮಂತ್ರಿ ಹಾಗೂ ಎಡಿಬಿ ಅಧ್ಯಕ್ಷರು ಸಮಾಲೋಚಿಸಿದರು ಎಂದು ಬ್ಲಾಂಕಿನ ಹೇಳಕೆ ತಿಳಿಸಿದೆ

ದೆಹಲಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಜಾವಡೇಕರ್ ಇದು ಭವಿಷ್ಕಕ್ಕಾಗಿನ ಹೂಡಿಕೆಯಾಗಿದ್ದು ಅರಣ್ಯೀಕರಣ ಬಜೆಟ್ನ್ನು ಹೆಚ್ಚಿಸುವಂತೆ ರಾಜ್ಲಗಳಿಗೆ ಮನವಿ ಮಾಡಿದ್ದಾರೆ ಪೂರಕ ಅರಣ್ಲೀಕರಣ ನಿಧಿ ಕಾಯ್ದೆ ಮತ್ತು ನಿಯಮಗಳ ಅನುಸಾರ ಈ ಹಣವನ್ನು ಬಳಸಿಕೊಳ್ಳಬಹುದಾಗಿದೆ ಎಂದು ಅವರು ತಿಳಿಸಿದರು ಜಿಯೋ ಟ್ಲಾಗಿಂಗ್ ಮತ್ತು ವಿಡಿಯೋ ಕೂಟಿಂಗ್ನಂತಹ ತಂತ್ರಜ್ಞಾನದ ನೆರವಿನಿಂದ ಅರಣ್ಲೀಕರಣಕ್ಕೆ ಸಂಬಂಧಿಸಿದ ಯೋಜನೆಗಳ ಅನುಷ್ಣಾನದ ಮೇಲೆ ನಿಗಾವಹಿಸಲಾಗುವುದು ಎಂದು ಜಾವಡೇಕರ್ ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಎನ್ಡಿಎ ಸರ್ಕಾರ ಅಸ್ಥಿತ್ವಕ್ಷೆ ಬಂದ ನಂತರ ಭಾರತದ ಆರ್ಥಿಕತೆ ಭಾರಿ ಸುಧಾರಣೆ ಕಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಹೇಳಿದ್ದಾರೆ

ಕಳೆದ ಐದು ವರ್ಷಗಳಲ್ಲಿ ಭಾರತವನ್ನು ಜಗತ್ತಿನ ಅತೀ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ರೂಪಿಸಲು ಸಾಧ್ಯವಾಗಿದೆ ಎಂದು ಅವರು ಹೇಳಿದರು

ಸುಗಮ ವ್ಲವಹಾರದಲ್ಲಿ ದೇಶದ ಸ್ಥಾನ ಸುಧಾರಣೆಗೊಂಡಿದೆ ಅಂತಾರಾಷ್ವೀಯ ಮಟ್ಟದಲ್ಲೂ ಬ್ಯಾಂಕಿಂಗ್ ಸ್ಥಾನ ಗಮನಾರ್ಹ ಏರಿಕೆ ಕಂಡಿದೆ ಎಂದು ಅಮಿತ್ ಷಾ ನುಡಿದರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಗೌವಾಹಟಯಲ್ಲಿ ನಿನ್ನೆ ಈಶಾನ್ದದ ವಲಯದ ತೆರಿಗೆ ಆಡಳಿತಗಾರರೊಂದಿಗೆ ಸಂವಾದ ನಡೆಸಿದರು ಅವರು ತೆರಿಗೆ ಆಡಳಿತಗಾರರು ತೆರಿಗೆ ಜಾರಿಗಾರರಾಗದೆ ತೆರಿಗೆ ಪಾವತಿ ಪ್ರೋತ್ಸಾಹಕದಾರರಾಗಿ ಕೆಲಸ ಮಾಡಬೇಕು ಎಂದರು ರಾಷ್ಟೀಯ ಪೌರತ್ವ ನೋಂದಣಿ ಎನ್ಆರ್ ಸಿ ಅಂತಿಮ ಪಟ್ಟಯನ್ನು ನಾಳೆ ಪ್ರಕಟಸಲಾಗುವುದು ಆ ಬಗ್ಗೆ ಯಾರೂ ಆತಂಕಪಡಬೇಕಾಗಿಲ್ಲ ಎಂದು ಅಸ್ಸಾಂ ಸರ್ಕಾರ ಸಮರ್ಥನೆ ನೀಡಿದೆ ಆಕಾಶವಾಣಿ ಸಂವಾದದಲ್ಲಿ ಭಾಗವಹಿಸಿ ಮಾತನಾಡಿದ ಗೃಹ ಮತ್ತು ರಾಜಕೀಯ ವಿಭಾಗದ ಹೆಚ್ಚುವರಿ ಮುಖ್ಯ ಕಾರ್ದರ್ಶಿ ಕುಮಾರ್ ಸಂಜಯ್ ಕೃಷ್ಣ ರಾಜ್ಯಾದ್ಯಂತ ಅಗತ್ಯ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ಯಾರ ಹೆಸರು ಅಂತಿಮ ಎನ್ ಆರ್ ಸಿ ಪಟ್ಟಿಯಲ್ಲಿ ಇರುವುದಿಲ್ಲವೋ ಅವರು ತಮ್ನ ಹೆಸರುಗಳನ್ನು ಸೇರಿಸಿಕೊಳ್ಳಲು ಅವಕಾಶವಿದೆ ಪಟ್ಟಯಲ್ಲಿ ಹೆಸರು ಇಲ್ಲದವರು ವಿದೇಶಿಯರ ನ್ವಾಯಮಂಡಳಿಯ ಮುಂದೆ ಮೇಲ್ಲನವಿ ಸಲ್ಲಿಸಿ ಅವಕಾಶ ಪಡೆಯಬಹುದಾಗಿದೆ ಈ ವಿಚಾರದಲ್ಲಿ ಅಗತ್ತವಿರುವವರಿಗೆ ಕಾನೂನು ನೆರವು ಕೋಶ ನೆರವು ನೀಡಲಿದೆ ಎಂದು ಅವರು ಹೇಳಿದರು

ಆರ್ಬಿಐ ನಿನ್ನೆ ಬಿಡುಗಡೆ ಮಾಡಿದ ವಾರ್ಷಿಕ ವರದಿಯಲ್ಲಿ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ಬದಲಾವಣೆಯ ಪಥ ಬದಲಿಸಲಿವೆ ಬಿಕ್ಕಟ್ಟು ಎದುರಿಸುತ್ತಿದ್ದ ಸಂಭಾವ್ದ ಹೂಡಿಕೆ ಪಥ ಇದೀಗ ಸುಧಾರಿಸುತ್ತಿದೆ ಮತ್ತು ಅದರ ಪರಿಣಾಮ ಸಾಲ ವಸೂಲಾತಿ ಕ್ರಮೇಣ ಹೆಚ್ಚುತ್ತಿದೆ ಎಂದು ಹೇಳಿದೆ ಜಾಗತಿಕ ಸಾಮಾನ್ಯ ಪ್ರದೇಶದ ಭಾಗವಾಗಿರುವ ದಕ್ಷಿಣ ಚೀನಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಆಸಕ್ತಿ ಹೊಂದಲಾಗಿದೆ ಎಂದು ಭಾರತ ಹೇಳಿದೆ ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ವಕ್ತಾರ ರವೀಶ್ ಕುಮಾರ್ ಭಾರತ ನೌಕಾ ಮತ್ತು ವಾಯುಯಾನ ಸ್ವಾತಂತ್ರ್ಯಕ್ಷೆ ಮತ್ತು ಅಂತಾರಾಷ್ಟೀಯ ಕಾನೂನುಗಳ ಅನ್ವಯ ಅಂತಾರಾಷ್ಟೀಯ ಜಲ ಪ್ರದೇಶದಲ್ಲಿ ನ್ಯಾಯಯತ ವಾಣಿಜ್ಯ ವಹಿವಾಟಿಗೆ ಸಂಪೂರ್ಣ ಬದ್ಧವಾಗಿದೆ ಎಂದರು ಯಾವುದೇ ಬೆದರಿಕೆ ಅಥವಾ ಒತ್ತಡಕ್ಕೆ ಒಳಗಾಗದೆ ರಾಜತಾಂತ್ರಿಕ ಮತ್ತು ಕಾನೂನು ಮಾರ್ಗದಲ್ಲಿ ಶಾಂತಿಯುತವಾಗಿ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳುವುದರಲ್ಲಿ ಭಾರತ ಬಲವಾದ ನಂಬಿಕೆ ಹೊಂದಿದೆ ಎಂದು ಅವರು ಹೇಳಿದರು

ನ್ಯಾಯಮೂರ್ತಿಗಳಾದ ಆರ್ ಭಾನುಮತಿ ಮತ್ತು ಎ

ಬೋಪಣ್ಣ ಅವರಿದ್ದ ನ್ಯಾಯಖೀಕ ಮುಂದಿನ ಗುರುವಾರದವರಗೆ ಚಿದಂಬರಂ ಅವರನ್ನು ಬಂಧಿಸದಂತೆ ಮಧ್ಯಂತರ ಆದೇಶ ನೀಡಿದೆ

ಹಣ ದುರ್ವವ್ಯವಹಾರ ನಿಯಂತ್ರಣ ಕಾಯ್ದೆಯಡಿ ನಿರ್ದೇಶನಾಲಯ ಹದಿನಾಲ್ಲು ಕೈಗಾರಿಕಾ ನಿವೇಶನಗಳನ್ನು ವಶಕ್ಕೆ ಪಡೆದುಕೊಂಡಿದೆ ಪರಿಯಾಣ ನಗರಾಭಿವೃದ್ಧಿ ಪ್ರಾಧಿಕಾರದ ಮುಖ್ಯಸ್ಥರು ಆಗಿದ್ದ ಆಗಿನ ಮುಖ್ಯಮಂತ್ರಿ ಭೂಪಿಂದರ್ಸಿಂಗ್ ಹೂಡ ಅವರಿಗೆ ಆಪ್ತರಾದವರಿಗೆ ಅಕ್ರಮವಾಗಿ ಈ ಕೈಗಾರಿಕಾ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿತ್ತು ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ತ್ಯಣಮೂಲ ಕಾಂಗ್ರೆಸ್ ಪಕ್ಷದ ಸದಸ್ಟರನ್ನು ಹೋಲುವಂತೆ ಕಾಣುವವರು ಹಣ ಪಡೆಯುತ್ತಿರುವುದನ್ನು ದಾಖಲಿಸಿರುವ ನಾರದ ರಹಸ್ಥ ಕಾರ್ಯಾಚರಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಕ್ಷದ ಹಲವಾರು ಸಚಿವರು ಮತ್ತು ನಾಯಕರಿಗೆ ಸಿಬಿಐ ಸಮನ್ನ್ ಜಾರಿಗೊಳಿಸಿದೆ ಟಿಎಂಸಿ ಸಚಿವ ಸುಬ್ರತಾ ಮುಖರ್ಜಿ ಹಾಲಿ ಸಂಸದ ಕಾಕೋಲಿ ಫೋಷ್ ದಸ್ತಿದಾರ್ ಹಾಗೂ ಕೊಲ್ಲತ್ತಾದ ಮಾಜಿ ಮೇಯರ್ ಮತ್ತು ಈಗಿನ ಬಿಜೆಪಿ ನಾಯಕ ಸೋವನ್ ಚಟರ್ಜಿ ಸೇರಿದಂತೆ ಒಟ್ಟು ಹತ್ತು ಮಂದಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮನ್ಸ್ ಜಾರಿಗೊಳಿಸಲಾಗಿದೆ

ಭಾರತ ಈಗಾಗಲೇ ವೆಸ್ಇಂಡೀಸ್ ವಿರುದ್ದದ ಟ್ವೆಂಟ ಟ್ವೆಂಟ ಮತ್ತು ಒಡಿಐ ಸರಣಿಗಳನ್ನು ಗೆದ್ದುಕೊಂಡಿದೆ